ಜಮ್ನ ಕಾತ್ನೀರಕ್ಕೆ ನೀಡಿದ್ದ ವಿಶೇಷ ಸ್ಥಾನಮಾನ ರದ್ದತಿಯ ಹಿನ್ನೆಲೆಯಲ್ಲಿ ಬಂಧಿಸಲಾಗಿದ್ದ ಮೂವರು ರಾಜಕಾರಣಿಗಳ ಬಿಡುಗಡೆ

ಪಾಕಿಸ್ತಾನ ಜಮ್ನು ಕಾಶ್ತೀರದಲ್ಲಿ ಮಕ್ಕಳ ಬಗ್ಗೆ ಸುಳ್ಳು ಸುದ್ದಿ ಹರಡುತ್ತಿದೆ ಎಂದು ಭಾರತ ಸರ್ಕಾರದ ಆರೋಪ ಉಗ್ರರ ಗುಂಪುಗಳಿಗೆ ಪಾಕಿಸ್ನಾನ ಮಕ್ಕಳನ್ನು ಕಳಿಸುತ್ತಿದೆ ಎಂದು ತಿರುಗೇಟು

ಅವರು ಇಂದು ಮಧ್ಯಾಷ್ನ ಚೀನಾ ಅಧ್ಯಕ್ಷರನ್ನು ಬರಮಾಡಿಕೊಳ್ಳಲಿದ್ದಾರೆ ಮೊದಲಿಗೆ ಉಭಯ ನಾಯಕರ ನಡುವೆ ಪ್ರತ್ಯೇಕ ಮಾತುಕತೆ ನಡೆಯಲಿದ್ದು ನಂತರ ನಿಯೋಗ ಮಟ್ಟದ ಮಾತುಕತೆ ನಿಗದಿಯಾಗಿದೆ ಉಭಯ ನಾಯಕರು ಯುನೆಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿರುವ ಹೆಸರಾಂತ ಸ್ಕಾರಕಗಳಾದ ಶಿವ ಧನುಸ್ಸನ್ನು ಪಡೆಯಲು ಅರ್ಜುನ ತಪಸ್ಸು ಮಾಡಿದ ಸ್ಥಳ ಶ್ರೀ ಕೃಷ್ಣನ ಬೆಣ್ಣಮುದ್ದೆ ಎನ್ನುವ ಬೃಹತ್ ಬಂಡೆ ಪಾಂಡವರ ಪಂಚರಥಗಳು ಮತ್ತು ಹೆಸರಾಂತ ಕಡಲತೀರದ ದೇವಾಲಯಗಳಗೆ ಭೇಟ ನೀಡಲಿದ್ದಾರೆ ನಂತರ ಪ್ರಧಾನಮಂತ್ರಿಗಳು ಪ್ರಸಿದ್ಧ ಮಹಾಬಲಿಪುರಂ ದೇವಾಲಯದ ಸಮೀಪ ಚೀನಾ ಅಧ್ಯಕ್ಷರಿಗೆ ಔತಣಕೂಟವನ್ನು ಏರ್ಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ದೇವಾಲಯದ ಎದುರು ಚೆನ್ನೈನ ಕಲಾಕ್ಷೇತ್ರ ತಂಡದ ಕಲಾವಿದರಿಂದ ಶಾಸ್ತೀಯ ನೃತ್ಯ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ

ಈ ಸಂದರ್ಭದಲ್ಲಿ ಮಾತನಾಡಿದ ರಾಷ್ಟಸತಿಗಳು ಮಹಾರಾಜ ಜಯಚಾಮರಾಜ ಒಡೆಯರ್ ಅವರು ಒಬ್ಬ ಅದ್ವಿತೀಯ ದೊರೆ ಹಾಗೂ ಸಮರ್ಥ ಆಡಳಿತಗಾರರಾಗಿದ್ದರು ಎಂದು ಹೇಳಿದರು ಭಾರತ ಸ್ವಾತಂತ್ರ್ಯಗಳಿಸಿದಾಗ ಸಮಗ್ರ ಭಾರತದ ಕಲ್ಪನೆಯನ್ನು ಅಂಗೀಕರಿಸಿದ ದೇಶದ ರಾಜ ಸಂಸ್ಥಾನಗಳ ಮೊದಲ ದೊರೆ ಅವರಾಗಿದ್ದರು ಎಂದು ರಾಷ್ಟಪತಿಗಳು ನುಡಿದರು ಉದ್ಯಮಶೀಲತೆಗೆ ಮಹಾರಾಜರು ನೀಡಿದ ಬೆಂಬಲ ಒಂದು ಸ್ಫೂರ್ತಿದಾಯಕ ಕಥೆ ಎಂದು ಅವರು ಬಣ್ಣಿಸಿದರು

ಕರ್ನಾಟಕಕ್ಕೆ ಮೂರು ದಿನಗಳ ಭೇಟಗಾಗಿ ರಾಷ್ಟಪತಿಯವರು ನಿನ್ನೆ ಆಗಮಿಸಿದ್ದಾರೆ

ಯಾವರ್ ಮೀರ್ ನೂರ್ ಮೊಹಮ್ಮದ್ ಮತ್ತು ಶೋಯಿಬ್ ಲೋನೆ ಅವರನ್ನು ನಾನಾ ಕಾರಣಗಳ ಆಧಾರದಲ್ಲಿ ಬಿಡುಗಡೆ ಮಾಡಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಮಿರ್ ಪಿಡಿಪಿಯ ಮಾಜಿ ಶಾಸಕರಾಗಿದ್ದು ಅವರು ರಾಫಿಯಾಬಾದ್ ವಿಧಾನಸಭಾಕ್ಷೇತ್ರದಿಂದ ಆಯ್ಕೆಯಾಗಿದ್ದರು ಲೋನೆ ಅವರು ಉತ್ತರ ಕಾಶ್ಮೀರ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ವರ್ಥಿಯಾಗಿ ಸ್ವರ್ಧಿಸಿದ್ದರು ನಂತರ ಅವರು ಪಕ್ಷದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು ನೂರ್ ಮೊಹಮ್ಮದ್ ನ್ಯಾಷನಲ್ ಕಾನ್ಫರೆನ್ಸ್ ಕಾರ್ಕರ್ತರಾಗಿದ್ದು ಶ್ರೀನಗರ ಪಟ್ಟಣದ ಬತ್ಮಾಲೂ ಪ್ರದೇಶದಲ್ಲಿ ಪಕ್ಷದ ಚಟುವಟಿಕೆಗಳನ್ನು ನೋಡಿಕೊಳ್ಳುತ್ತಿದ್ದರು

ಜಮ್ಮ ಮತ್ತು ಕಾಶ್ಮೀರದ ಪಾಕ್ ಆಕ್ರಮಿತ ಪ್ರದೇಶದ ನಿರಾಶ್ರಿತ ವ್ಯಕ್ತಿಗಳ ನಿಯೋಗವೊಂದು ಪ್ರಧಾನಮಂತ್ರಿಗಳ ಕಾರ್ಕಾಲಯದ ಸಚಿವ ಡಾ

ನಿಯೋಗದ ಭೇಟಿ ವೇಳೆ ಡಾ ಜಿತೇಂದ್ರ ಸಿಂಗ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಜಮ್ಮ ಮತ್ತು ಕಾಶ್ಮೀರದ ಅಭಿವೃದ್ಧಿಗೆ ಸಂಪುಟ ಕೈಗೊಂಡ ಮಹತ್ವದ ನಿರ್ಧಾರ ಇದಾಗಿದೆ ಎಂದರು ಜಮ್ಮ ಕಾಶ್ಮೀರದ ಎಲ್ಲಾ ಸಮಸ್ಥೆಗಳನ್ನು ಬಗೆಹರಿಸುವ ನಿಟ್ಟನಲ್ಲಿ ಸರ್ಕಾರ ಕೈಗೊಂಡಿರುವ ನಿರ್ಣಾಯಕ ನಿರ್ಧಾರಗಳಿಂದ ತೊಂದರೆಗೆ ಸಿಲುಕಿರುವ ಕೆಲವು ವೈಯಕ್ತಿಕ ಹಿತಾಸಕ್ತಿ ಹೊಂದಿರುವ ಶಕ್ತಿಗಳು ಹರಡುತ್ತಿರುವ ಸುಳ್ಳು ಮಾಹಿತಿ ಹಾಗೂ ಗುಮಾನಿಗಳಿಗೆ ಕಿವಿಗೊಡಬಾರದು ಎಂದು ಅವರು ಮನವಿ ಮಾಡಿದರು

ನಿನ್ನೆ ನಾಮಪತ್ರಗಳ ಪರಿಶೀಲನೆ ನಡೆಸಲಾಯಿತು

ಚುನಾವಣೆಯನ್ನು ಪಕ್ಷಗಳ ಆಧಾರದ ಮೇಲೆ ನಡೆಸಲಾಗುತ್ತಿದೆ ಕೇಂದ್ರದ ಜನಕೇಂದ್ರೀ ನೀತಿಗಳು ಹಾಗೂ ತಳಮಟ್ಟದಲ್ಲಿ ಪ್ರಜಾಸತ್ತೆಯನ್ನು ಬಲಗೊಳಿಸುವುದಕ್ಕೆ ಜಮ್ನು ಮತ್ತು ಕಾಶ್ಮೀರದ ಜನರು ಅದರಲ್ಲೂ ವಿಶೇಷವಾಗಿ ಕಾಶ್ನೀರ ಕಣಿವೆಯ ಜನರು ಹಿಂದೆಂದೂ ಇಲ್ಲದಷ್ಟು ವೆಂಬಲ ತೋರಿದ್ದಾರೆ ಎಂದು ಬಿಜೆಪಿ ಹೇಳಿದೆ ವಲಯ ಅಭಿವೃದ್ದಿ ಮಂಡಳಿ ಚುನಾವಣೆಗೆ ಅಧಿಕ ಸಂಖ್ಯೆಯಲ್ಲಿ ನಾಮಪ್ರತಗಳು ಸಲ್ಲಿಕೆಯಾಗಿರುವುದು ಪ್ರಜಾಸತ್ತೆಗೆ ಎಂದೂ ಎಡೆಮಾಡಿಕೊಡದ ನ್ಲಾಪನಲ್ ಕಾನ್ದರೆನ್ಸ್ ಪೀಪಲ್ ಡೆಮ್ರಾಕ್ರೆಟಕ್ ಪಾರ್ಟ ಮತ್ತು ಕಾಂಗ್ರೆಸ್ ನಾಯಕರಿಗೆ ಭಾರೀ ಮುಖಭಂಗ ಆದಂತಾಗಿದೆ ಎಂದು ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಯುದ್ಧ ವೀರ್ ಸೇಥಿ ಜಮ್ಮವಿನಲ್ಲಿ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಕಣಿವೆಯಲ್ಲಿನ ಸದ್ದದ ರಾಜಕೀಯ ಮನೋಭಾವ ವಂಶಾಡಳಿತದಲ್ಲಿ ಮಾತ್ರ ನಂಬಿಕೆ ಇಟ್ಟುಕೊಂಡಿದ್ದ ರಾಜಕಾರಣಿಗಳಿಂದ ರಾಜ್ಯದ ಜನತೆ ಮುಕ್ತಿ ಬಯಸುತ್ತಿರುವುದನ್ನು ಸ್ಪಷ್ಟವಾಗಿ ತೋರುತ್ತದೆ ಎಂದು ಸೇಥಿ ಹೇಳಿದ್ದಾರೆ ತಮ್ನ ಪಟ್ಟಭದ್ರ ಹಿತಾಸಕ್ತಿಗಳಿಗಾಗಿ ಹಾಗೂ ಆನಂತರದ ಕೇಂದ್ರದಲ್ಲಿನ ಸರ್ಕಾರಗಳನ್ನು ಬ್ಲಾಕ್ಮೇಲ್ ಮಾಡುವ ಮೂಲಕ ಕಾಶ್ಮೀರಿ ರಾಜಕಾರಣಿಗಳು ಜನತೆಯನ್ನು ನಿರ್ದಯವಾಗಿ ತಪ್ಪುದಾರಿಗೆಳೆದಿದ್ದಾರೆ ಎಂದು ಅವರು ಹೇಳದ್ದಾರೆ ಜಮ್ಮು ಕಾಶ್ಮೀರದ ಮಕ್ಕಳ ಬಗ್ಗೆ ಪಾಕಿಸ್ತಾನ ಸುಳ್ಳು ಸುದ್ದಿಯನ್ನು ಹರಡುತ್ತಿದೆ ಎಂದು ಭಾರತ ಸರ್ಕಾರ ಆರೋಪಿಸಿದೆ ವಿಶ್ವಸಂಸ್ಥೆಯಲ್ಲಿ ಭಾರತದ ಬಾಯಂ ಆಯೋಗದ ಮೊದಲ ಕಾರ್ಯದರ್ಶಿಯಾಗಿರುವ ಪೌಲೋಮಿ ತ್ರಿಪಾಠಿ ಪಾಕಿಸ್ತಾನದ ಹೆಸರು ಪ್ರಸ್ತಾಪಿಸದೆ ನೆರೆ ರಾಷ್ಟ ಉಗ್ರರ ಗುಂಪುಗಳಿಗೆ ಸಣ್ಣ ಮಕ್ಕಳನ್ನು ಕಳಿಸಿ ಅವರಲ್ಲಿ ಹಿಂಸಾತ್ಮಕ ಚಿಂತನೆಗಳನ್ನು ತುಂಬುತ್ತಿದೆ ಎಂದು ತಿರುಗೇಟು ನೀಡಿದ್ದಾರೆ

ತ್ರಿಪಾಠಿ ಪ್ರತಿಕ್ರಿಯಿಸಿದರು ತಮ್ಮ ದೇಶದ ಆಂತರಿಕ ವಿಚಾರಗಳ ಬಗ್ಗೆ ಒಂದು ನಿಯೋಗ ಆಕ್ಷೇಪಾರ್ಹ ಪ್ರಸ್ತಾಪಗಳನ್ನು ಮಾಡುತ್ತಿದೆ ಎಂದು ಅವರು ತರಾಟೆಗೆ ತೆಗೆದುಕೊಂಡರು ಮಕ್ಕಳ ಹಕ್ಕುಗಳನ್ನು ಕುರಿತಂತೆ ಧೋರಣೆಗಳು ಬದಲಾಗುತ್ತಿವೆಯಾದರೂ ಬಡತನ ಅವಕಾಶಗಳಲ್ಲಿ ಅಸಮಾನತೆ ಯುದ್ದ ಸನ್ನಿವೇಶ ಭಯೋತ್ಪಾದನೆ ಮತ್ತು ಮಾನವೀಯತೆಯ ಬಿಕ್ಕಟ್ಟು ಎದುರಿಸುತ್ತಿರುವ ದೇಶಗಳಲ್ಲಿ ಮಕ್ಕಳ ಪರಿಸ್ಹಿತಿ ತೀರಾ ಶೋಚನೀಯವಾಗಿದೆ ಎಂದು ಭಾರತದ ರಾಯಭಾರಿ ವಿಷಾದ ವ್ಯಕ್ತಪಡಿಸಿದರು ಬಹುಕೋಟ ರೂಪಾಯಿ ಪಂಜಾಬ್ ನ್ವಾಷನಲ್ ಬ್ವಾಂಕ್ ವಂಚನೆ ಹಗರಣದಲ್ಲಿ ಪ್ರಮುಖ ಆರೋಪಿ ಮೇಹುಲ್ ಚೋಕ್ಲಿಯನ್ನು ಪ್ರಮುಖ ದೋಷಿಯೆಂದು ಘೋಷಿಸುವಂತೆ ಮುಂಬೈ ನ್ವಾಯಾಲಯಕ್ಕೆ ಸಿಬಿಐ ಮನವಿ ಮಾಡಿದೆ ಪ್ರಾಥಮಿಕ ಮಾಹಿತಿ ವರದಿ ಸಲ್ಲಿಸುವ ಮೊದಲೇ ಚೋಕ್ಲಿ ದೇಶ ಬಿಟ್ಟು ತಲೆಮರೆಸಿಕೊಂಡಿದ್ದರು ಜಾಮೀನು ರಹಿತ ವಾರೆಂಟ್ ಹಾಗೂ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಜೋಕ್ಷಿ ಈಗಾಗಲೇ ಆಂಟಿಗಾ ದೇಶದ ಪೌರತ್ವ ಪಡೆದಿದ್ದಾರೆ ಎಂದು ಸಿಬಿಐ ಪ್ರಕರಣಗಳ ವಿಶೇಷ ನ್ಲಾಯಾಧೀಶರ ಮುಂದೆ ಅರ್ಜಿ ಸಲ್ಲಿಸಿದೆ

ಇಂದು ಹಿರಿಯ ಸಾಮಾಜಿಕ ಕಾರ್ಯಕರ್ತ ಮತ್ತು ರಾಷ್ಟೀಯ ಸ್ವಯಂ ಸೇವಕ ಸಂಘದ ನಾಯಕರಾಗಿದ್ದ ನಾನಾಜಿ ದೇಶ್ಮುಖ್ ಅವರ ಜನ್ಮ ದಿನವಾಗಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ ನಾನಾಜಿ ಅವರು ರೈತರು ಮತ್ತು ಗ್ರಾಮೀಣ ಸಮುದಾಯದ ಉದ್ದಾರಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದರು ರಾಷ್ಟ ನಿರ್ಮಾಣಕ್ಕೆ ನಾನಾಜಿ ಅವರ ಕೊಡುಗೆ ಜನರಿಗೆ ಸದಾ ಆದರ್ಶನೀಯವೆಂದು ಪ್ರಧಾನಿ ಟ್ವೀಟ್ ಮಾಡಿದ್ದಾರೆ ಇಂದು ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರ ಜನ್ನ ದಿನವೂ ಆಗಿದ್ದು ಪ್ರಧಾನಮಂತ್ರಿಗಳು ಅವರಿಗೂ ಸಹ ಗೌರವ ನಮನ ಸಲ್ಲಿಸಿದ್ದಾರೆ ಜಯಪ್ರಕಾಶ್ ನಾರಾಯಣ್ ಕೇವಲ ಸ್ವಾತಂತ್ರ್ಯ ಚಳವಳಯಳ್ಲಿ ಮಾತ್ರವಲ್ಲ ದೇಶದಲ್ಲಿ ಪ್ರಜಾಪ್ರಭುತ್ವದ ರಕ್ಷಣೆಗೂ ಸಹ ಅಮೂಲ್ಡ ಕೊಡುಗೆ ನೀಡಿದ್ದಾರೆ ಎಂದು ಮೋದಿ ಸ್ನರಿಸಿದ್ದಾರೆ ಬ್ಯಾತ ಸ್ಕಾಕ್ಲೋಫೋನ್ ವಾದಕ ಕದ್ರಿ ಗೋಪಾಲನಾಥ್ ಇಂದು ಬೆಳಗ್ಗೆ ಮಂಗಳೂರಿನಲ್ಲಿ ನಿಧನ ಹೊಂದಿದ್ದಾರೆ

ವಯೋಸಹಜ ಅನಾರೋಗ್ಭದಿಂದ ಅವರು ಬಳಲುತ್ತಿದ್ದರು ವಿದೇಶಿ ವಾದ್ಯ ಸ್ವಾಕ್ಲೋಘೋನ್ ನುಡಿಸುವುದನ್ನು ಕರಗತ ಮಾಡಿಕೊಂಡಿದ್ದ ಅವರಿಗೆ ಪ್ರತಿಷ್ಠಿತ ಪದ್ಮಶ್ರೀ ಸೇರಿದಂತೆ ಹಲವು ಪ್ರಶಸ್ತಿಗಳು ಸಂದಿದ್ದವು ಭಾರತ ಕ್ರೀಡಾ ಶಕ್ತಿಯಾಗಿ ಹೊರಹೊಮ್ಸಿದಲ್ಲಿ ಆಗ ಜಾಗತಿಕ ನಾಯಕನಾಗಿ ಭಾರತದ ಉದಯ ಪೂರ್ಣಗೊಳ್ಳವುದೆಂದು ಕೇಂದ್ರ ಕ್ರೀಡಾ ಸಚಿವ ಕಿರೆನ್ ರಿಜಿಜು ಅಭಿಪ್ರಾಯ ಪಟ್ಟದ್ದಾರೆ ನವದೆಹಲಿಯಲ್ಲಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ಮಾತನಾಡಿದ ಸಚಿವರು ರಾಷ್ವೀಯ ಕ್ರೀಡಾ ಒಕ್ಕೂಟದ ಆಡಳಿತ ಮಟ್ಟ ಉನ್ನತ ಸ್ತರದಲ್ಲಿರುವಂತೆ ನೋಡಿಕೊಳ್ಳಬೇಕೆಂದು ಭಾರತೀಯ ಒಲಿಂಪಿಕ್ ಸಂಘಕ್ಕೆ ಸಲಹೆ ಮಾಡಿದರು